ಪ್ಲಾರೀಸ್ ಒಪ್ಪಂದವು ಹವಾಮಾನ ಬದಲಾವಣೆಯ ಕುರಿತು ಕಾನೂನುಬದ್ದವಾಗಿ ಏರ್ಪಟ್ಲರುವ ಅಂತಾರಾಷ್ಷೀಯ ಒಪ್ಪಂದವಾಗಿದೆ

ಯುನೈಟೇಡ್ ಕಿಂಗ್ಡಮ್ ವರ್ಚುವಲ್ ಮೂಲಕ ಜಾಗತಿಕ ಹವಾಮಾನ ಶೃಂಗಸಭೆ ಏರ್ಪಡಿಸಿದ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಸಹ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಹವಾಮಾನ ಬದಲಾವಣೆಯು ಏಕಾಏಕಿ ಬಂದಿರುವ ಅಥವಾ ರಾತ್ರಿಯ ವಿದ್ಯಮಾನವಲ್ಲ

ಹವಾಮಾನ ಬದಲಾವಣೆಯು ಇತ್ತೀಚಿನ ಕ್ರಿಯೆಗಳ ಪರಿಣಾಮವಲ್ಲ

ಹವಾಮಾನ ಬದಲಾವಣೆಗೆ ಭಾರತವೊಂದೇ ಜವಾಬ್ದಾರಿಯಲ್ಲ

ಈ ನಿಟ್ಟನಲ್ಲಿ ಇಡೀ ವಿಕ್ಷ ಸಮುದಾಯ ಹವಾಮಾನ ಬದಲಾವಣೆಯನ್ನು ಎದುರಿಸಲು ಒಂದುಗೂಡಬೇಕಿದ್ಲು ಭಾರತವು ಇದರಲ್ಲಿ ಪಾಲ್ಗೊಳ್ಳಲು ನಿರ್ಧರಿಸಿದೆ ಎಂದು ತಿಳಿಸಿದರು ಹೆಡ್ ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಉಜ್ಜೇಕಿಸ್ತಾನ್ ಅಧ್ಯಕ್ಷ ಶಾವ್ ಕತ್ ಮಿರ್ಜಿಯೋ ಯೋವ್ ಸಮ್ಮುಖದಲ್ಲಿ ಕೇಂದ್ರೀಯ ಏಷ್ವಾ ರಾಷ್ವವಾದ ಉಜ್ಜೇಕಿಸ್ತಾನ ಮತ್ತು ಭಾರತದ ನಡುವೆ ಮೊದಲ ವರ್ಚುವಲ್ ಕೃಂಗ ಸಭೆ ನಿನ್ನೆ ನಡೆಯಿತು

ಈ ಮಾತುಕತೆಯ ವೇಳೆ ಅವರು ಭಯೋತ್ಪಾದನೆಯನ್ನು ತೀವ್ರವಾಗಿ ವಿರೋಧಿಸಿದರು ಎರಡೂ ದೇಶಗಳ ನಡುವೆ ಸೌರ ಇಂಧನ ಡಿಜೆಟಲ್ ತಂತ್ರಜ್ಞಾನ ಮತ್ತು ಉನ್ನತ ಪರಿಣಾಮದ ಸಮುದಾಯ ಅಭಿವೃದ್ದಿ ಯೋಜನೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಒಡಂಬಡಿಕೆಗೆ ಸಹಿ ಹಾಕಲಾಯಿತು ಸಭೆಯ ಆರಂಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ಉಜ್ಜೇಕಿಸ್ತಾನ ತ್ರೀಮಂತ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ಹೊಂದಿವೆ ಎರಡೂ ದೇಶಗಳು ಸಮಾನ ಹಿತಾಸಕ್ತಿ ಹೊಂದಿವೆ ಜೊತೆಗೆ ಹೆಚ್ಚು ಕಡಿಮೆ ಒಂದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿವೆ ಇದರಿಂದಾಗಿ ಉಭಯ ದೇಶಗಳ ನಡುವೆ ಭಾಂಧವ್ಯ ಮತ್ತಷ್ಟು ಗಟ್ಟಯಾಗಿದೆ ಅಲ್ಲದೇ ಎರಡೂ ದೇಶಗಳು ಮೂಲಭೂತವಾದ ಪ್ರತ್ಯೇಕತಾವಾದ ಭಯೋತ್ಲಾದನೆ ಯಂತಹ ಸಮಸ್ನೆಯನ್ನು ಎದುರಿಸುತ್ತಿವೆ ಎಂದು ಹೇಳಿದರು ಭಾರತ ಉಜ್ವೇಕಿಸ್ತಾನ ನಡುವೆ ಪ್ರಾದೇಶಿಕ ಭದ್ರತೆ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳವೆ ಅವುಗಳ ಪರಿಹಾರ ಜೊತೆಗೆ ಅಫ್ವಾನಿಸ್ತಾನ ವಲಯದಲ್ಲಿ ಶಾಂತಿ ಮರುಸ್ವಾಪನೆಯಾಗಲು ಉಭಯ ದೇಶಗಳು ಸಮ್ಮತಿಸಿವೆ ಎಂದರು ಭಾರತ ಮತ್ತು ಉಜ್ಜೇಕಿಸ್ತಾನ ಮೊದಲಿನಿಂದಲೂ ಆರ್ಥಿಕ ಸಹಭಾಗಿತ್ವ ಹೊಂದಿವೆ

ಭಾರತ ಮೂಲಸೌಕರ್ಯ ಮಾಹಿತಿ ತಂತ್ರಜ್ಞಾನ ಶಿಕ್ಷಣ ಆರೋಗ್ಲ ತರಬೇತಿ ಕಟ್ಲಡ ನಿರ್ಮಾಣ ಸೇರಿದಂತೆ ಹಲವು ವಿಷಯಗಳಲ್ಲಿ ಹೆಚ್ಚು ಸಾಮರ್ಥ್ನ ಹೊಂದಿದೆ ಕೃಷಿ ವಲಯದಲ್ಲಿ ಸಕಾರಾತ್ಮಕ ಪ್ರಗತಿ ಸಾಧಿಸುವ ಸಲುವಾಗಿ ಜಂಟಿ ಕಾರ್ಯಕಾರಿ ಗುಂಪು ರಚನೆ ಮಾಡಲಾಗುವುದು ಎಂದು ಪ್ರಧಾನಿ ಹೇಳಿದ್ದಾರೆ ಉಭಯ ದೇಶಗಳ ನಡುವೆ ಕಳೆದ ವರ್ಷ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಲಾಗಿದ್ದು ಇದು ಭದ್ರತೆ ಮತ್ತು ಸಹಕಾರ ವಿಷಯದಲ್ಲಿ ಪರಸ್ಪರ ಮತ್ತಷ್ಟು ಬಲಗೊಳ್ಳಲು ನೆರವಾಗಲಿದೆ ಅಲ್ಲದೆ ಬಾಹ್ವಾಕಾಶ ಅಣು ವಿಜ್ಞಾನ ಇಂಧನ ಸೇರಿದಂತೆ ಹಲವು ವಲಯಗಳಲ್ಲಿ ಮತ್ತಪ್ಪು ಗಟ್ಟಿಯಾಗಲು ಸಹಕಾರಿಯಾಗಲಿದೆ ಎಂದರು

ಹೆಡ್ ರೈತರ ಉತ್ತಮ ಹಿತಾಸಕ್ತಿ ದೃಷ್ಷಿಯೊಂದಿಗೆ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ನವೆದೆಹಲಿಯಲ್ಲಿ ತಿಳಿಸಿದ್ದಾರೆ ರೈತರ ಉತ್ಪನ್ನಗಳಿಗೆ ಸೂಕ್ತ ನ್ವಾಯ ಒದಗಿಸುವ ಉದ್ದೇಶದಿಂದ ಸರ್ಕಾರ ಹಲವು ಸುಧಾರಣೆ ಕ್ರಮಗಳನ್ನು ತೆಗೆದುಕೊಂಡಿದೆ ಯಾವುದೇ ಸ್ವಳಗಳಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದಾಗಿದೆ ಅದಕ್ಕೆ ತಕ್ಕ ಬೆಲೆಯನ್ನು ನಿಗದಿಪಡಿಸಿಕೊಳ್ಳಬಹುದಾಗಿದೆ ಎಂದು ಹೇಳಿದ್ದಾರೆ ಮಂಡಿ ಸಂಕೋಲೆಗಳಿಂದ ರೈತರನ್ನು ಸ್ವತಂತ್ರಗೊಳಿಸಲು ಸರ್ಕಾರ ಬಯಸಿದ್ದು ಅದರಂತೆ ಮಂಡಿಯ ವ್ಯಾಪ್ತಿಯಿಂದ ಹೊರಗೆ ರೈತರು ಉತ್ಪನ್ನಗಳನ್ನು ಮಾರಾಟಬಹುದಾಗಿದೆ ಯಾವುದೇ ರೀತಿಯ ಆಕ್ಷೇಪಣೆಗಳಿದ್ದಲ್ಲಿ ಮುಕ್ತ ಮನಸ್ಸಿನಿಂದ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಹೇಳಿದರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಅಥವಾ ಕನಿಷ್ಠ ಬೆಂಬಲ ಬೆಲೆಯ ಮೇಲೆ ಹೊಸ ಕೃಷಿ ಕಾನೂನುಗಳು ಪರಿಣಾಮ ಬೀರುವುದಿಲ್ಲ ಎಂದು ರೈತರಿಗೆ ವಿವರಿಸಲು ಕೇಂದ್ರ ಪ್ರಯತ್ನಿಸಿದೆ ಎಂದು ಹೇಳಿದ ಸಚಿವರು ಸಮಸ್ನೆಗಳಿದ್ದಲ್ಲಿ ಪರಿಹರಿಸಲು ರೈತ ಮುಖಂಡರ ಸಲಹೆಗಳಿಗಾಗಿ ಸರ್ಕಾರ ಕಾಯುತ್ತಿದೆ ಎಂದು ಹೇಳಿದರು

ಪರೀಕ್ಷೆ ನಡೆಯುವ ದಿನಾಂಕದ ಕುರಿತು ಅಭ್ವರ್ಥಿಗಳಿಗೆ ವೈಯಕ್ತಿಕವಾಗಿ ಇ ಮೇಲ್ ಅಥವಾ ಎಸ್ ಎಂಎಸ್ ಗಳನ್ನು ಕಳುಹಿಸಿ ಮಾಹಿತಿ ನೀಡಲಾಗುತ್ತದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ವಾಟನಾ ಭಾಷಣ ಮಾಡಲಿದ್ದಾರೆ

ಸ್ವೂರ್ತಿಯ ಭಾರತ ಎಂಬುದು ಈ ವರ್ಷದ ಎಫ್ಐಸಿಸಿಐನ ವಾರ್ಷಿಕ ಸಮಾವೇಶದ ಧ್ನೇಯವಾಗಿದೆ ಸಮಾವೇಶದಲ್ಲಿ ಹಲವಾರು ಸಚಿವರುಗಳು ಅಧಿಕಾರಿಗಳು ಉದ್ದಿಮೆಗಳ ನಾಯಕರು ರಾಜತಾಂತ್ರಿಕರು ಅಂತಾರಾಷ್ಷೀಯ ಪರಿಣತರು ಹಾಗೂ ಇತರೆ ಗಣ್ಣರು ಭಾಗವಹಿಸಲಿದ್ದಾರೆ

ಆತ್ಮ ನಿರ್ಭರ್ ಭಾರತ ಕುರಿತು ವೆಬಿನಾರ್ನಲ್ಲಿ ನಿನ್ನೆ ಮಾತನಾಡಿದ ಅವರು ಕೇವಲ ವಿಸ್ತರಣೆ ಮೂಲಕವಷ್ಲೇ ಅಲ್ಲ ಜಾಗತಿಕವಾಗಿ ವೆಚ್ಚದ ದೃಷ್ಟಿಯಿಂದಲೂ ಅತ್ಯುತ್ತಮ ಸ್ಪರ್ಧೆ ನೀಡಿದೆ ಎಂದು ಹೇಳದರು

ಪ್ರಾರಂಭದಲ್ಲಿ ಪಿಪಿಇ ಕಿಟ್ಗಳನ್ನು ಉತ್ಪಾದಿಸುತ್ತಿರಲಿಲ್ಲ

ರಾಷ್ಷೀಯ ನೂತನ ಶಿಕ್ಷಣ ನೀತಿ ದೇಶ ಮಾತ್ರವಲ್ಲದೆ ಜಾಗತಿಕ ಪ್ರಶಂಸೆಗೂ ಪಾತ್ರವಾಗಿದೆ ಎಂದು ಕೇಂದ್ರ ಮಾನವ ಸಂಪನ್ನೂಲ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ರಾಷ್ಷೀಯ ಇ ಸಮಾವೇತದಲ್ಲಿ ಮಾತನಾಡಿದ ಅವರು ಹೊಸ ರಾಷ್ಷೀಯ ಶಿಕ್ಷಣ ನೀತಿ ಹೊಸ ಭವಿಷ್ಣ ನಿರ್ಮಿಸಲು ಸಹಕಾರಿ